ಎಸ್ ಎಲ್

ಭಾರತ ಜೈನಾ ಗಡಿಯಲ್ಲಿನ ಪರಿಸ್ಪಿತಿ ಶಮನಕ್ಕೆ ಸೇನಾ ಮತ್ತು ರಾಜತಾಂತ್ರಿಕ ಮಾತುಕತೆ ಮುಂದುವರಿಕೆ ರಕ್ಷಣಾ ಸಚಿವರು

ಅಲ್ಲಿ ಅವರ ಮನರ್ ವಸತಿಗೆ ಆಗತ್ತವಿರುವ ಕೌಶಲ್ತ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಿ ನಂತರ ಸೂಕ್ತ ಉದ್ಯೋಗ ಯೋಜನೆಗಳನ್ನು ಆರಂಭಿಸಬೇಕು ಎಂದು ಕೇಂದ್ರ ಮತ್ತು ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂಕೋರ್ಟ್ ಇಂದು ಸೂಚಿಸಿದೆ

ಪ್ರಕರಣದ ಮುಂದಿನ ವಿಚಾರಣೆಯನ್ನು ಜುಲೈಗೆ ಮುಂದೂಡಿರುವ ನ್ಯಾಯಪೀಠ ವಲಸೆ ಕಾರ್ಮಿಕರಿಗೆ ಉದ್ಯೋಗ ಹಾಗೂ ಕಲ್ಲಾಣಕ್ಕಾಗಿ ಸರ್ಕಾರ ಪ್ರಕಟಿಸಿರುವ ಯೋಜನೆಗಳಿಗೆ ಹೆಚ್ಚು ಪ್ರಚಾರ ನೀಡಬೇಕು ಎಂದು ಆದೇಶಿಸಿದೆ ಲಾಕ್ಡೌನ್ ಅವಧಿಯಲ್ಲಿ ವಲಸೆ ಕಾರ್ಮಿಕರ ದುಶ್ಯಿತಿ ಬಗ್ಗೆ ಸ್ವಯಂಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದ ಸುಪ್ರೀಂಕೋರ್ಟ್

ಉಡುಪಿಯಲ್ಲಿಂದು ಮಾತನಾಡಿದ ಅವರು ಶಾಲಾ ತರಗತಿಗಳನ್ನು ಆರಂಭಿಸುವ ಬಗ್ಗೆ ಕೇಂದ್ರದ ಮಾರ್ಗಸೂಚಿ ಅನ್ವಯ ನಾಳೆ ತಜ್ಞರು ಮೋಷಕರೊಂದಿಗೆ ಸಮಾಲೋಚನೆ ನಡೆಸಿ ನಿರ್ಧರಿಸಲಾಗುವುದು ಎಂದರು ಶಾಲೆಗಳು ಜುಲೈ ತಿಂಗಳಲ್ಲಿ ಆರಂಭವಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು

ದೇವೇಗೌಡ ಅವರು ಪ್ರತ್ಯೇಕವಾಗಿ ನಾಮಪತ್ರ ಸಲ್ಲಿಸಿದರು ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆ ನಾಮಪತ್ರ ಸಲ್ಲಿಸಿದ್ದರು ಸಂಗಮೇಶ್ ಚಿಕ್ಕನರಗುಂದ್ ಪಕ್ಷೇತರ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಸಲ್ಲಿಸಿದರು

ಕಾಂಗ್ರೆಸ್ನಿಂದ ಆಯ್ಕೆಯಾದ ನಜೀರ್ ಆಹಮದ್ ಜಯಮ್ಮ ಬಾಲರಾಜ್

ವೇಣುಗೋಪಾಲ್

ಬೋಸರಾಜ್

ರೇವಣ್ಣ ಜೆಡಿಎಸ್ನ ಟಿ

ಮಲ್ಲಿಕಾರ್ಜುನ ಅವರ ಸದಸ್ಯತ್ತ ಅವಧಿ ಪೂರ್ಣವಾಗಲಿದ್ದು

ಭಾರತ ಮತ್ತು ಜೈನಾ ನಡುವೆ ವಾಸ್ತವ ಗಡಿ ನಿಯಂತ್ರಣ ರೇಖೆ ಬಳಿ ಪರಿಸ್ಥಿತಿಯನ್ನು ಶಮನಗೊಳಿಸಲು ಸೇನಾ ಮತ್ತು ರಾಜತಾಂತ್ರಿಕ ಮಟ್ಟದ ಮಾತುಕತೆಗಳು ಮುಂದುವರೆದಿವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪೇಳಿದ್ದಾರೆ ಅವರು ಪಕ್ಷದ ಮಹಾರಾಷ್ಟ ಜನಸಂವಾದ್ ರ್ಕಾಲಿ ಉದ್ದೇಶಿಸಿ ಮಾತನಾಡಿ ಆದಷ್ಟು ಶೀಘದಲ್ಲಿ ಈ ವಿವಾದವನ್ನು ಬಗೆಪರಿಸುವುದು ಭಾರತದ ಸಂಕಲ್ಪವಾಗಿದೆ ಎಂದು ಹೇಳಿದರು ಭಾರತ ಜೈನಾ ಗಡಿಯಲ್ಲಿನ ಪರಿಸ್ಥಿತಿ ಕುರಿತಂತೆ ಭಾರತದ ಫನತೆಗೆ ಧಕ್ಷೆಯಾಗದ ರೀತಿಯಲ್ಲಿ ಸರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನೋಡಿಕೊಳ್ಳುವುದು ಎಂದು ಅವರು ಹೇಳಿದರು ಸೇನಾ ಮಟ್ಟದಲ್ಲಿ ಕಳೆದ ಶನಿವಾರ ನಡೆದ ಮಾತುಕತೆಗಳು ಸಕಾರಾತ್ಮಕವಾಗಿದ್ದು ಸದ್ದದ ಪರಿಸ್ಥಿತಿ ನಿವಾರಣೆಗೆ ಮಾತುಕತೆ ಮುಂದುವರೆಸಲು ಎರಡು ದೇತಗಳು ಸಮ್ಮತಿಸಿವೆ ಎಂದು ರಕ್ಷಣಾ ಸಚಿವರು ತಿಳಿಸಿದರು ರಾಷ್ಟೀಯ ಪಿತಾಸಕ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಐನ್ನಾಭಿಪ್ರಾಯಗಳನ್ನು ದೂರವಿಡುವಂತೆ ರಾಜಕೀಯ ಪಕ್ಷಗಳಿಗೆ ರಾಜನಾಥ್ ಸಿಂಗ್ ಮನವಿ ಮಾಡಿದರು

ಇದು ಯೋಜನೆಯಡಿ ಪಂಚಕೆ ಮಾಡಲಾಗಿರುವ ಈವರೆಗಿನ ಅತಿ ದೊಡ್ಡ ಮೊತ್ತವಾಗಿದೆ

ಬಾಂಗ್ಲಾ ದೇಶದಲ್ಲಿ ಕಾರ್ಸಿಟ್ಟನಂತೆ ಕೊರೋನಾ ಸೋಂಕು ಹಬ್ಬುತ್ತಿರುವ ಸಂದರ್ಭದಲ್ಲಿ ತನ್ನ ಅಧಿಕಾರಿಗಳು ದೈಹಿಕ ಹಾಗೂ ಮಾನಸಿಕವಾಗಿ ಸದ್ಪಢವಾಗಿರುವಂತೆ ನೋಡಿಕೊಳ್ಳಲು ಢಾಕಾ ಮೆಟ್ರೋ ಪಾಲಿಟನ್ ಮೊಲೀಸ್ ಯೋಗಾಭ್ಯಾಸವನ್ನು ಆರಂಭಿಸಿದೆ

ಶಿಬಿರದಲ್ಲಿ ಯೋಗಕ್ಕೆ ಸಂಬಂಧಿಸಿದ ವಿವಿಧ ಕಸರತ್ತುಗಳನ್ನು ಕಲಿಸಿಕೊಡಲಾಯಿತು

ಸಾಮಾನ್ನ ಸಭೆಯ ಗ್ರನೇ ವರ್ಷದ ಮಹತ್ವದ ಕಾರ್ಯತ್ರಮ ಸೆಪ್ಲೆಂಬರ್ ಬರಿಂದ ಆರಂಭಗೊಳ್ಳಲಿದೆ

ನೈರುತ್ತ ಮುಂಗಾರು ಮಾರುತಗಳು ಮಧ್ಯ ಆರಬ್ಬ ಸಮುದ್ರದ ಇನ್ನೂ ಕೆಲ ಭಾಗಗಳು ಗೋವಾ ಕೊಂಕಣ ವಲಯದ ಕೆಲವು ಪ್ರದೇಶಗಳು ಕರ್ನಾಟಕ ಮತ್ತು ಅಂಧ್ರಪ್ರದೇಶದ ರಾಯಲ್ಸೀಮಾ ಹಾಗೂ ತಮಿಳುನಾಡಿನ ಹಲವು ಭಾಗಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ವ್ಯಾಪಿಸುವ ಸಾಧ್ಯತೆ ಇದೆ